ಅಶ್ವಥ್ ನಾರಾಯಣ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ

ಸರ್ಕಾರದ ಈ ನಿರ್ಧಾರದಿಂದ ಬಡಜನರಿಗೆ ಅನುಕೂಲವಾಗಿದೆ

ಬಡ ರೋಗಿಗಳ ಪರಿಶ್ವಿತಿ ಮನಗಂಡು ಶುಲ್ಕ ವಿಧಿಸಬಾರದು ಎಂಬ ಆದೇಶ ಹೊರಡಿಸಲಾಗಿದೆ ನಮ್ಮದು ಬಡ ರೈತ ಹಾಗೂ ಕಾರ್ಮಿಕ ಪರ ಸರ್ಕಾರ ಎಂದು ಅಶ್ವತ್ ನಾರಾಯಣ್ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೌಕರರು ಸಂಸ್ಥೆಯ ಭವಿಷ್ತ ಮತ್ತು ಪ್ರತಿಷ್ಠೆಯನ್ನು ಪರಿಗಣಿಸಿ ಮುಷ್ತರವನ್ನು ಕೈಬಿಟ್ಟು ಕೆಲಸಕ್ಕೆ ತೆರಳುವ ಭರವಸೆಯಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಣಕಾಸು ನಿರ್ದೇಶಕ ಬಿ

ಅನ್ನ ಸಾರ್ವಜನಿಕ ಕ್ಷೇತ್ರದ ಉದ್ದಮಿಗಳಿಗೆ ಹೋಲಿಸಿದರೆ ಹೆಚ್ಎಎಲ್ ಸಂಸ್ಥೆಯ ಕಾರ್ಮಿಕ ವೆಚ್ಚ ಆದಾಯದ ಶೇ

ಇವುಗಳನ್ನು ಪರಿಗಣಿಸಿ ವೇತನ ಪರಿಷ್ಠರಣೆಗೆ ಆಡಳಿತ ಮಂಡಳಿ ಸಿದ್ದವಿದೆ ಎಂದು ಪೇಳಿದರು ಆಡಳಿತ ಮಂಡಳಿಯ ಸುದ್ದಿಗೋಷ್ಠಿ ನಂತರ ಪ್ರತಿಕ್ರಿಯಿಸಿರುವ ಪೆಚ್ಎಎಲ್ ನೌಕರರ ವರ್ಗದ ಒಕ್ಕೂಟ ವೇತನ ಪರಿಷ್ಕರಣೆ ಕುರಿತು ತಮಗೆ ಯಾವುದೇ ಪ್ರಸ್ತಾವನೆ ನೀಡಿಲ್ಲ

ಅಧಿಕಾರ ವರ್ಗಕ್ಕೆ ನೀಡಲಾಗುತ್ತಿರುವ ವೇತನ ಪರಿಷ್ಠರಣೆ ಕಾರ್ಮಿಕರಿಗೆ ನೀಡಲಾಗುತ್ತಿಲ್ಲ ಎಂದು ಆರೋಪಿಸಿದೆ

ಐ ಎ ಗಂಭೀರ ಸುಳಿವು ನೀಡಿದೆ

ಈ ಉಗ್ರರು ಕೃಷ್ಣಗಿರಿ ಬೆಟ್ಟದ ಬಳಿ ತರಬೇತಿ ಶಿಬಿರಗಳನ್ನು ನಡೆಸಿದ್ದು ದೇಶಾದ್ಯಂತ ತಮ್ಮ ಜೆಹಾದಿ ಕಾರ್ಯಚರಣೆಗಳನ್ನು ನಡೆಸಲು ಆ ಶಿಬಿರವನ್ನು ಮೂಲ ನೆಲೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದರು ಎನ್ನುವುದು ರಾಷ್ಟೀಯ ತನಿಖಾ ಸಂಸ್ಥೆಯ ತನಿಖೆಯಿಂದ ಪತ್ತೆಯಾಗಿದೆ ಎಂದು ಬೊಮ್ಮಾಬಿ ತಿಳಿಸಿದ್ದಾರೆ ರಾಷ್ಟೀಯ ತನಿಖಾ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬೆಂಗಳೂರಿಗೆ ಸೀಮಿತವಾಗುವ ನೂತನ ಭಯೋತ್ಪಾದಕ ನಿಗ್ರಪ ಪಡೆ ಕಾರ್ಯ ನಿರ್ವಹಿಸಲಿದೆ ಇದರೊಂದಿಗೆ ಸೈಬರ್ ಭದ್ರತೆ ಮತ್ತು ಅಪಾಯಕಾರಿ ಮಾದಕವಸ್ತು ನಿಯಂತ್ರಣ ಕೋಶಗಳನ್ನು ಎಲ್ಲಾ ಜಿಲ್ಲಾ ಮೊಲೀಸ್ ಅಧಿಕಾರಿಗಳ ಕಚೇರಿಯಲ್ಲಿ ಆರಂಭಿಸಲಾಗುವುದು ಸೈಬರ್ ಸಂಬಂಧಿತ ಪಣಕಾಸು ಅವ್ತವಹಾರಗಳು ಮತ್ತು ಮಾದಕವಸ್ತು ಕಳ್ಳ ಸಾಗಾಟ ನಿಯಂತ್ರಣಕ್ಕೆ ಇದರಿಂದ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಬೆಂಗಳೂರು ನಗರದ ಬಸ್ ನಿಲ್ದಾಣಗಳು ಮಾಲ್ಗಳು ರೈಲ್ವೆ ನಿಲ್ದಾಣಗಳು ಮಾರುಕಟ್ಟೆಯಂತಹ ಜನದಟ್ಟಣೆಯ ಸ್ಥಳಗಳಲ್ಲಿ ಭದ್ರತೆಯನ್ನು ಬಗಿಪಡಿಸಲಾಗುವುದು ಅನುಮಾನಸ್ವದ ವ್ಯಕ್ತಿಗಳ ಮೇಲೆ ಕಣ್ಣಿಡುವಂತೆ ಬೆಂಗಳೂರು ಮೊಲೀಸ್ ಆಯುಕ್ತರಿಗೆ ಆದೇಶಿಸಲಾಗಿದೆ ಎಂದು ಸಚಿವ ಬೊಮ್ಮಾಯಿ ತಿಳಿಸಿದ್ದಾರೆ

ಸಮುದ್ರ ಮಾರ್ಗದಲ್ಲಿ ಕಳ್ಳ ಸಾಗಣೆ ತೈಲ ಸೋರಿಕೆ ತಪಾಸಣೆ ಭದ್ರತೆಯ ಕಣ್ಗಾವಲಿಗಾಗಿ ಈ ಪಡಗನ್ನು ಬಳಸಲಾಗುತ್ತದೆ

ಎಂ ಗನ್ ಅತ್ಯಾಧುನಿಕ ರಾಡಾರ್ ಸೆನ್ಲಾರ್ ಅತಿ ವೇಗದ ಬೋಟ್ ಗಳು ಮತ್ತಿತರ ಸೌಲಭ್ಯಗಳನ್ನು ಒಳಗೊಂಡಿದೆ

ಬಳಸಲಾದ ಪ್ಲಾಸ್ಟಿಕ್ ಬಾಟಲಿಗಳನ್ನು ವಿನಿಮಯ ಮಾಡಿಕೊಂಡರೆ ಉಚಿತವಾಗಿ ಕಾಫಿಟೀ ನೀಡಲಾಗುತ್ತಿದೆ ವಿಜಯಪುರ ನಗರ ಪಾಲಿಕೆ ಮೊದಲ ಬಾರಿಗೆ ಇಂತಪದ್ದೊಂದು ಕಾರ್ಯಕ್ರಮವನ್ನು ಪಮ್ಮಿಕೊಂಡಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಪ್ಲಾಸ್ಟಿಕ್ ಬಾಟಲಿಗಳೊಂದಿಗೆ ಬರುವವರಿಗೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತವಾಗಿ ಕಾಫಿ ಅಥವಾ ಟೀಯನ್ನು ನೀಡಲಾಗುತ್ತಿದೆ

ಸಣ್ಣ ಪಟ್ಟಣಗಳು ಪಾಗೂ ಪ್ರಮುಖ ನಗರಗಳ ನಡುವೆ ಸಂಚರಿಸುವ ಪ್ರಯಾಣಿಕರನ್ನು ಗಮನದಲ್ಲಿರಿಸಿ ಭಾರತೀಯ ರೈಲ್ವೆ ಡೆಮು ರೈಲನ್ನು ಪರಿಚಯಿಸಿದೆ

ಈ ಬಾರಿಯ ವಿಶ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ವೇಳೆ ದೇಶ ವಿದೇಶಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಮೈಸೂರಿಗೆ ಭೇಟಿ ನೀಡಿರುವ ಬಗ್ಗೆ ವರದಿಯಾಗಿದೆ

ಮೀನುಗಾರಿಕಾ ಹಾಗೂ ಬಂದರು ಖಾತೆ ಸಚಿವ ಕೋಟಾ ಶ್ರೀನಿವಾಸ ಮೂಜಾರಿ ಇಂದು ನವದೆಹಲಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಡಾ

ರಾಜ್ಯದ ಎ ದರ್ಜೆಯ ಮುಜರಾಯಿ ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ಅನುಷ್ಠಾನಕ್ಕೆ ತರುವ ಕುರಿತು ಚರ್ಚೆ ನಡೆಸಿದರು

ಎಲ್ ಶಿವಕುಮಾರ್ ತಿಳಿಸಿದ್ದಾರೆ

ಒಳನಾಡು ಪಾಗೂ ಕರಾವಳಿಯ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ರಾಜ್ಯದ ಪಲವೆಡೆ ಮಳೆ ನಿರೀಕ್ಷಿತ